ಹೋಟೆಲ್ ಸುಂಕ ಸೇರಿದಂತೆ ಪಲವಾರು ವಸ್ತುಗಳ ಮೇಲೆ ಜಿಎಸ್ಟಿ ಮಂಡಳಗಳ ದರ ಕಡಿತ

ರಷ್ಟಾದಲ್ಲಿ ನಡೆದಿರುವ ವಿಶ್ವ ಪುರುಷರ ಬಾಕ್ಸಿಂಗ್ ಚಾಂಪಿಯನ್ ಶಿಪ್ನ ಫೈನಲ್ನಲ್ಲಿ ಭಾರತದ ಅಮಿತ್ ಪಂಘಾಲ್ ಮತ್ತು ಉಜ್ಲೇಕಿಸ್ತಾನ್ನ ಶಾಕೋ ಬಿದಿನ್ ಝೋಯಿರೋಫ್ ಸೆಣಸು

ವಿಶ್ವಸಂಸ್ನೆಯ ಮಹಾ ಅಧಿವೇಶನದಲ್ಲಿ ಪ್ರಧಾನಮಂತ್ರಿ ಅವರು ಪಾಲ್ಗೊಳ್ದುವರಲ್ಲದೆ ಇತರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ

ಅಮೆರಿಕಗೆ ಪ್ರಯಾಣಿಸುವ ಮುನ್ನ ಹೇಳಕೆ ನೀಡಿದ ಪ್ರಧಾನಮಂತ್ರಿಯವರು ಸ್ಸಂದನಾತ್ತಕ ಪರಿಣಾಮಕಾರಿ ಹಾಗೂ ಸೇರ್ಪಡಿತ ಬಹುಪಕ್ಷೀಯತೆಯ ಸುಧಾರಣೆಗೆ ಭಾರತ ಬಧ್ಧವಾಗಿದೆ ಎಂದು ಪುನರುಚ್ಧರಿಸಿದರು

ಪ್ರಧಾನಮಂತ್ರಿಯವರು ಫ್ರಾಂಕ್ಫರ್ಟ್ನಲ್ಲಿ ಸ್ನಲ್ಪಕಾಲ ತಂಗಿದ ಬಳಕ ಹ್ಲೂಸ್ಲನ್ಗೆ ಆಗಮಿಸುವರು ಎಂದು ಪ್ರಧಾನಿ ಯವರ ಭೇಟಿಯ ವರದಿ ಮಾಡುತ್ತಿರುವ ನಮ್ಮ ಬಾತ್ತೀದಾರರು ತಿಳಿಸಿದ್ದಾರೆ ಪ್ರಧಾನಮಂತ್ರಿಯವರು ಅಲ್ಲಿ ಇಂಧನ ವಲಯದ ಹಿರಿಯ ಸಿಇಓಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಭಾನುವಾರದಂದು ಎನ್ಆರ್ಜಿ ಸ್ನೇಡಿಯಂನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೂಡಿ ಹೌಡಿ ಮೋದಿ ಕಾರ್ಯಕ್ರಮದಲ್ಲಿ ಭಾರತೀಯ ಸಮುದಾಯವನ್ನುದ್ದೇತಿಸಿ ಮಾತನಾಡಲಿದ್ದಾರೆ ಅವರ ಈ ಭೇಟಿಯ ಸಂದರ್ಭದಲ್ಲಿ ನಾಗರಿಕ ಸತ್ತಾರ ಹಾಗೂ ಅಮರ ಗಾಂಧಿ ವಸ್ತುಸಂಗ್ರಹಾಲಯದ ಕಟ್ನಡಕ್ಕೆ ಶಿಲಾನ್ತಾಸ ನೆರವೇರಿಸುವ ಕಾರ್ಯಕ್ತಮಗಳೂ ಇವೆ ಆ ಬಳಿಕ ಪ್ರಧಾನಮಂತ್ರಿಯವರು ನ್ನೂಯಾರ್ಕ್ಗೆ ತೆರಳುವರು

ಶ್ರಧಾನಿ ಅವರ ಭೇಟಯ ಮಹತ್ವದ ಬಗ್ಗೆ ನಮ್ನ ಬಾತ್ತೀದಾರರೊಂದಿಗೆ ಮಾತನಾಡಿರುವ ಅಮೆರಿಕದಲ್ಲಿನ ಭಾರತದ ರಾಯಭಾರಿ ಹರ್ಷವರ್ಧನ್ ತ್ರಿಂಗ್ಲಾ ಭಾರತೀಯ ಅಮೆರಿಕನ್ ಸಮುದಾಯ ಭಾರತ ಅಮೆರಿಕ ನಡುವಿನ ಗಟ್ಟ ಸೇತುವೆ ಎಂದು ಬಣ್ಣಿಸಿದ್ದಾರೆ ಹ್ಲೂಸ್ಲನ್ ಕಾರ್ಯಕ್ರಮದಲ್ಲಿ ಅಮೆರಿಕ ಅಧ್ಯಕ್ಷರು ಪಾಲ್ಗೊಳ್ಳುತ್ತಿರುವುದು ಐತಿಹಾಸಿಕ ಮತ್ತು ಹಿಂದೆಂದೂ ನಡೆಯದ ಬೆಳವಣಿಗೆ ಎಂದು ಅವರು ಹೇಳಿದ್ದಾರೆ

ನಗರ ಹಾಗೂ ಮಸ್ತಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಪ್ರಕಟವಾಗಿಲ್ಲ

ಆರ್

ವಾಣಿಜ್ಞ ಕ್ಷೆಗಾರಿಕೆ ಮತ್ತು ರೈಲ್ಲೆ ಸಚಿವ ಪಿಯೂಷ್ ಗೋಯಲ್ ಯುಎಇಗೆ ಇಂದಿನಿಂದ ಎರಡು ದಿನಗಳ ಭೇಟಿ ನೀಡಲಿದ್ದಾರೆ

ದುಬೈನಲ್ಲಿ ಕೌನ್ತುಲ್ ಜನರಲ್ ವಿಪುಲ್ ಅವರು ಮಾಧ್ಯಮಕ್ಕೆ ಮಾಹಿತಿ ನೀಡಿ ಈ ಪೆವಿಲಿಯನ್ ಭಾರತದ ಶ್ರೀಮಂತ ಚರಿತ್ರೆ ಸಂಸ್ಕತಿ ಹಾಗೂ ಭಾರತ ಯುಎಇ ನಡುವಣ ನಿಕಟ ಬಾಂಧವ್ನವನ್ನು ಪ್ರತಿನಿಧಿಸುವುದು ಎಂದು ಹೇಳದ್ದಾರೆ ಭಾರತ ಪ್ರಕೃತಿಯ ಆರಾಧಕ ಹಾಗೂ ಪರಿಸರ ಸ್ನೇಹಿ ದೇಶ ಎಂಬುದನ್ನು ಈ ಕಟ್ಟಡದ ವಿನ್ನಾಸ ಬಿಂಬಿಸುತ್ತದೆ ಅಲ್ಲದೆ

ಮಟ್ಟೆನಲ್ಲಿ ಇಂದು ಅಪರಾಷ್ನ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾರತದ ಹೆವಿಲಿಯನ್ ಮಾದರಿಯನ್ನು ಸಚಿವ ಪಿಯೂಷ್ ಗೋಯಲ್ ಅನಾವರಣಗೊಳಿಸಲಿದ್ದಾರೆ

ಪೂಂಜ್ನ ಬಾಲಕೋಟ್ ವಲಯ ಹಾಗೂ ರಜೌರಿಯ ನೌಶೇರಾ ಪ್ರದೇಶಗಳಲ್ಲಿ ನಿನ್ನೆ ರಾತ್ರಿ ಮತ್ತು ಇಂದು ಪಾಕಿಸ್ತಾನಿ ಪಡೆಗಳು ಸಣ್ಣ ಶಸ್ತಾಸ್ತಗಳೊಂದಿಗೆ ಅಪ್ರಜೋದಿತ ಗುಂಡಿನ ದಾಳಿ ನಡೆಸಿದವು ಇದಕ್ಕೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡಿದೆ ಎಂದು ರಕ್ಷಣಾ ವಕ್ತಾರರು ಆಕಾಶವಾಣಿಯ ಜಮ್ನು ನಿಲಯಕ್ಕೆ ತಿಳಿಸಿದ್ದಾರೆ

ಇನ್ನಿತರ ಕೆಲವಸ್ಸುಗಳ ಮೇಲೆ ಮಂಡಳಿ ತೆರಿಗೆ ದರ ಏರಿಕೆಗೆ ಶಿಫಾರಸ್ತು ಮಾಡಿದೆ ಜೆಎಸ್ಟಿ ಅಡಿ ತೆರಿಗೆದಾರರ ನೋಂದಣಿ ಸಂಖ್ಯೆ ಜೊತೆಗೆ ಆಧಾರ್ ಸಂಖ್ಯೆಯನ್ನು ಜೋಡಿಸಲು ಮಂಡಳಿ ನಿರ್ಧರಿಸಿದೆ ಅಲ್ಲದೆ ಮರು ಪಾವತಿ ಬೇಡಿಕೆಗಳಿಗೆ ಆಧಾರ್ ಸಂಖ್ನೆಯನ್ನು ಕಡ್ಡಾಯಗೊಳಿಸುವ ಸಾಧ್ಯತೆಯ ಬಗ್ಗೆ ಸಹ ಮಂಡಳಿ ಪರಿಶೀಲಿಸುತ್ತಿದೆ

ಒಂದು ರಾತ್ರಿಗೆ ಒಂದು ಸಾವಿರ ರೂಪಾಯಿ ವರೆಗೆ ದರ ಹೊಂದಿರುವ ಹೊಟೇಲ್ ರೂಂಗಳಿಗೆ ಯಾವುದೇ ಜಿಎಸ್ಟಿ ವಿಧಿಸುವುದಿಲ್ಲ ಎಂದು ಪಣಕಾಸು ಸಚಿವರು ಪ್ರಕಟಿಸಿದರು

ಸಾಗರ ಇಂಧನ ವೆಟ್ರ್ರೈಂಡರ್ ಹಾಗೂ ಹುಣಸೆ ಹಣ್ಣಿನ ಮೇಲಿನ ಜೆಎಸ್ಟಿ ದರಗಳನ್ನು ತಗ್ಗಿಸಲು ಸಹ ಶಿಫಾರಸ್ಸು ಮಾಡಲಾಗಿದೆ

ಮಣಿಪುರ್ ರಾಜಧಾನಿ ಇಂಫಾಲ್ನಲ್ಲಿ ಮುಂದಿನ ವರ್ಷದ ಆರಂಭದಲ್ಲಿ ಭಾರತೀಯ ಆಹಾರ ನಿಗಮದ ಪೂರ್ಣ ಪ್ರಮಾಣದ ಪ್ರಾದೇತಿಕ ಕಚೇರಿ ಆರಂಭವಾಗಲಿದೆ ಎಂದು ಆಹಾರ ಗ್ರಾಹಕ ವ್ಯವಹಾರಗಳು ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ರಾಮವಿಲಾಸ್ ಪಾಸ್ತಾನ್ ತಿಳಿಸಿದ್ದಾರೆ

ಇಂಫಾಲ್ನಲ್ಲಿ ಸುದ್ಗಿಗಾರರೊಂದಿಗೆ ಮಾತನಾಡಿದ ಪಾಸ್ಟಾನ್ ಎನ್ಎಫ್ಎಸ್ಎ ಫಲಾನುಭವಿಗಳಿಗೆ ಒದಗಿಸುತ್ತಿರುವ ಆಹಾರ ಧಾನುಗಳಲ್ಲಿ ಕಳೆದ ಐದು ವರ್ಷಗಳಿಂದ ಯಾವುದೇ ದೆಲೆ ಹೆಚ್ಚಳವಾಗಿಲ್ಲ ಎಂದು ಹೇಳಿದರು

ಇತರೆ ಹಲವರು ಗಾಯಗೊಂಡಿದ್ದಾರೆ